ಸಂಯುಕ್ತ ರಾಷ್ಟೀಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಕತ್ವಕ್ಕೆ ಭಾರತ ಮುಂದಾಗಿರುವುದಕ್ಕೆ ಸೈಪ್ರಸ್ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದೆ ಭಾರತ ಹಾಗೂ ಸೈಪ್ರಸ್ ಜೊತೆಗೂಡಿ ಭಯೋತ್ಪಾದನೆ ವಿರುದ್ಧ ಹೋರಾಡಲು ಅಂತಾರಾಷ್ಟೀಯ ಭಯೋತ್ಪಾದನೆ ವಿರುದ್ಧ ಸಂಯುಕ್ತ ರಾಷ್ಟಗಳು ತೆಗೆದುಕೊಂಡಿರುವ ಕ್ರಮಗಳನ್ನು ಅನುಸರಿಸುವ ಕುರಿತು ಚರ್ಚೆ ನಡೆಸಿದೆ ಆರ್ಥಿಕ ಬೌದ್ಧಿಕ ಹಾಗೂ ಪರಿಸರ ಕಾಳಜಿ ಕುರಿತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಅನಾಸ್ಟಾ ಸಿಯಾಡೆಸ್ ಚರ್ಚೆ ನಡೆಸಿ ಎರಡು ಒಪ್ಪಂದಗಳಿಗೆ ಪರಸ್ವರ ಸಹಿ ಹಾಕಿದರು ಈ ವೇಳೆ ಎರಡೆರಡು ತೆರಿಗೆ ತಪ್ಪಿಸುವ ಡಿಟಿಎಎ ಒಪ್ಪಂದದ ನವೀಕರಣಕ್ಕೆ ಭಾರತ ಮತ್ತು ಸೈಪ್ರಸ್ ಸಹಿ ಹಾಕಿದವು ಅಂತಾರಾಷ್ಟೀಯ ಸೌರಶಕ್ತಿ ಸದ್ಧಳಕೆ ಕುರಿತಾದ ಭಾರತದ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳುವಂತೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಸೈಪ್ರಸ್ಗೆ ಆಷ್ವಾನ ನೀಡಿದ್ದಾರೆ ರಾಷ್ಟಪತಿಗಳ ತಮ್ಮ ಕೊನೆಯ ದಿನದ ಸೈಪ್ರಸ್ ಪ್ರವಾಸವಾದ ಇಂದು ಅಲ್ಲಿಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಬಲ್ಗೇರಿಯಾಗೆ ತೆರಳುವ ಮುನ್ನ ಅಲ್ಲಿ ಅವರು ರವೀಂದ್ರನಾಥ್ ಟಾಗೂರ್ ಅವರ ಪ್ರತಿಮೆಯನ್ನು ಸಹ ಅನಾವರಣಗೊಳಿಸಲಿದ್ದಾರೆ

ದಕ್ಷಿಣ ಕಾಶ್ಮೀರದ ಬಾರಮುಲ್ಲಾ ಜಿಲ್ಲೆಯ ಸಂಗ್ರಾಮ್ ವೃತ್ತದ ಬಳಿ ಸಿಆರ್ಪಿಎಫ್ ಯೋಧರು ಗಸ್ತಿನಲ್ಲಿ ತೊಡಗಿದ್ದಾಗ ಈ ಘಟನೆ ನಡೆದಿದೆ ಘಟನೆಯಲ್ಲಿ ಗಾಯಗೊಂಡಿರುವ ಓರ್ವ ಯೋಧನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಸೇನಾ ಮೂಲಗಳು ತಿಳಿಸಿವೆ ಗಾಯಗೊಂಡಿರುವ ಇತರ ಸಿಬ್ಬಂದಿಗೆ ಚಿಕಿತ್ಸೆ ನೀಡಲಾಗಿದೆ ದಾಳಿ ನಡೆಸಿದ ಭಯೋತ್ಪಾದಕರ ಪತ್ತೆಗೆ ಕಾರ್ಯಾಚರಣೆ ನಡೆದಿದೆ ಈ ಫಟನೆಯ ಹೊಣೆಯನ್ನು ಯಾವುದೇ ಸಂಘಟನೆ ಹೊತ್ತುಕೊಂಡಿಲ್ಲ

ದಲಿತ ಎಂಬ ಪದವನ್ನು ಬಳಕೆ ಮಾಡದಂತೆ ಮಾಧ್ಯಮಗಳಿಗೆ ಸೂಚನೆ ನೀಡಬೇಕೆಂದು ಕಳೆದ ಜೂನ್ನಲ್ಲಿ ಬಾಂಬೈ ಹೈಕೋರ್ಟ್ ಸಚಿವಾಲಯಕ್ಕೆ ನೀಡಿರುವ ನಿರ್ದೇತನದ ಹಿನ್ನೆಲೆಯಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಿಂದ ಈ ಮಾಹಿತಿ ಹೊರಬಿದ್ದಿದೆ ಸಂವಿಧಾನದಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಶೆಡ್ಕೂಲ್ಡ್ ಕ್ಯಾಸ್ಟ್ ಎಂದು ಉಲ್ಲೇಖಿಸಲಾಗಿದೆ ಅದನ್ನು ದೇಶದ ಇತರ ಭಾಷೆಗಳಲ್ಲಿ ತರ್ಜುಮೆ ಮಾಡಿಕೊಳ್ಳಲಾಗಿದೆ ಇನ್ನು ಮುಂದೆ ಎಲ್ಲಾ ಅಧಿಕೃತ ವ್ಯವಹಾರಗಳಲ್ಲಿ ವಿಚಾರಗಳಲ್ಲಿ ಪ್ರಮಾಣ ಪತ್ರಗಳಲ್ಲಿ ಇನ್ನಿತರ ಸಂಬಂಧಿತ ದಾಖಲೆಗಳಲ್ಲಿ ಶೆಡ್ಕೂಲ್ಡ್ ಕ್ಯಾಸ್ಟ್ ಎನ್ನುವುದರ ಪ್ರಾದೇಶಿಕ ಸೂಕ್ತ ಪದವನ್ನು ಬಳಸಬೇಕೇ ಹೊರತು ದಲಿತ ಎನ್ನುವ ಪದವನ್ನು ಬಳಸಬಾರದು ಎಂದು ಸಚಿವಾಲಯ ಸ್ಪಷ್ಟ ಪಡಿಸಿದೆ ಕೇಂದ್ರ ಅಂತರ್ ಸಚಿವಾಲಯದ ತಂಡ ಇಂದು ನಾಗಾಲ್ಯಾಂಡ್ನಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಉಂಟಾದ ಹಾನಿ ಪರಿಶೀಲಿಸಲು ಭೇಟಿ ನೀಡಿದೆ ಗೃಹ ಕಾರ್ತದರ್ಶಿ ಜಂಟಿ ಕಾರ್ತದರ್ಶಿ ಕೆ

ಸಿಂಗ್ ನೇತೃತ್ವದ ತಂಡ ದಿಮಾಪುರ್ ವೋಖಾ ಕೋಹಿಮಾ ಮತ್ತು ಫೆಕ್ ಜಿಲ್ಲೆಗಳಲ್ಲಿನ ಕೆಲವು ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಲಿದೆ

ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬೆಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರಗಳೊಂದಿಗೆ ಕೇಂದ್ರ ತಂಡವನ್ನು ಮಾನ್ಲೂನ್ ಹಾನಿ ಮೌಲ್ಯ ಮಾಪನಕ್ಕೆ ಕೊಂಡೊಯ್ಬಲಿದೆ ಎಂದು ನಾಗಾಲ್ಹಾಂಡ್ ಸರ್ಕಾರದ ಕಾರ್ಡದರ್ಶಿ ರೋವಿಲ್ಹಾಟು ಮೋರ್ ತಿಳಿಸಿದ್ದಾರೆ

ದೇಶಾದ್ಯಂತ ನಾಳೆ ಶಿಕ್ಷಕರ ದಿನ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟೀಯ ಶಿಕ್ಷಕ ಪ್ರಶಸ್ತಿ ಪಡೆದ ಪ್ರಶಸ್ತಿ ವಿಜೇತರೊಂದಿಗೆ ಇಂದು ಸಂವಾದ ನಡೆಸಲಿದ್ದಾರೆ ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಸಮಾರಂಭದಲ್ಲಿ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ

ಹೊಸ ಮಾನದಂಡಗಳ ಅನ್ವಯ ಶಿಕ್ಷಕರ ಆಯ್ಕೆಯಲ್ಲಿ ಪಾರದರ್ಶಕತೆ ದಕ್ಷತೆ ಕಾಯ್ದಕೊಳ್ಳುವ ಜತೆಗೆ ಅತ್ಯುನ್ನತ ಹಾಗೂ ಸ್ಪೂರ್ತಿದಾಯಕ ಸಾಧನೆ ಮಾಡಿದವರನ್ನು ಆಯ್ಲೆಗೆ ಪರಿಗಣಿಸಲಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಸ್ಥರಿಗೆ ಸ್ವಉದ್ಯೋಗಕ್ಕೆ ನೆರವಾಗುವ ಮುದ್ರಾ ಯೋಜನೆ ಮಹಾರಾಷ್ಟದಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುತ್ತಿದೆ ಈ ಯೋಜನೆ ಜನರ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ

ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಮುಂಬೈನ ಹಲವೆಡೆ ನಿನ್ನೆ ಮೊಸರು ಕುಡಿಕೆ ಒಡೆಯುವ ಸ್ಪರ್ಧೆಗಳು ನಡೆದಿದ್ದು ಗೋವಿಂದ ಮಂಡಲದಲ್ಲಿ ನಡೆದ ಒಂದು ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟದ್ದಾನೆ

ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು ಹಾಗೂ ದುರ್ಬಲತೆ ರಕ್ತಹೀನತೆ ಎದುರಿಸುತ್ತಿರುವವರಿಗೆ ವಿವಿಧ ಕಾರ್ಯಕ್ರಮಗಳನ್ನು ಸಚಿವಾಲಯ ಆಯೋಜಿಸಿದೆ ಮಕ್ಕಳಷ್ಟೇ ಅಲ್ಲದೆ ಪೌಢಾವಸೈಯ ಹೆಣ್ಣುಮಕ್ಕಳು ಗರ್ಭಣಿಯರು ಹಾಗೂ ಬಾಣಂತಿಯರಿಗೂ ಪೌಷ್ಷಿಕತೆ ಕುರಿತಾಗಿ ಜಾಗ್ಬತಿ ಮೂಡಿಸಲಾಗುತ್ತಿದೆ ಜುಲ್ಲೆ ತಿಂಗಳಲ್ಲಿ ನಡೆದ ಪೋಷಣೆ ಅಭಿಯಾನದ ರಾಷ್ಷೀಯ ಮಂಡಳಿ ಸಭೆಯಲ್ಲಿ ಇನ್ನು ಮುಂದೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳನ್ನು ರಾಷ್ಟೀಯ ಪೌಷ್ಟಿಕ ಮಾಸ ಎಂದು ಆಚರಿಸುವ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗಿತ್ತು

ಮಕ್ಕಳ ಹದಿಹರೆಯದ ಹೆಣ್ಣುಮಕ್ಕಳ ಗರ್ಭಿಣಿಯರ ಹಾಗೂ ಬಾಣಂತಿಯರ ಪೌಷ್ಣಕತೆಯ ಸ್ಹಿತಿಗತಿ ಸುಧರಿಸುವ ಗುರಿ ಹೊಂದಿದೆ

ಪೈಲೆಟ್ ಸುರಕ್ಷಿತವಾಗಿ ಪಾರಾಗಿದ್ದಾರೆಂದು ರಕ್ಷಣಾ ವಕ್ತಾರ ಸಂಬಿತ್ ಘೋಷ್ ತಿಳಿಸಿದ್ದಾರೆ ಅಪಘಾತದ ಕಾರಣ ಕುರಿತಂತೆ ತನಿಖಾ ನ್ಲಾಯಾಲಯ ವಿಚಾರಣೆ ನಡೆಸಲಿದೆ

ಆಡಳಿತ ಪಕ್ಷದ ತೆಹ್ರೀಕ್ ಇ ಇನ್ಸಾಫ್ ಪಕ್ಷದ ಅಭ್ವರ್ಥಿ ಅರಿಫ್ ಅಲ್ವಿ ಆಯ್ಕೆಯಾಗುವ ನಿರೀಕ್ಷೆ ಇದೆ

ಅಧ್ಯಕ್ಷರ ಚುನಾವಣೆಗಾಗಿ ಪಾಕಿಸ್ತಾನ್ ಚುನಾವಣ ಆಯೋಗ ಎಲ್ಲಾ ಪೂರ್ವ ಸಿದ್ದತೆ ಕೈಗೊಂಡಿದ್ದು ಎಲ್ಲಾ ನಾಲ್ಕು ಪ್ರಾಂತೀಯ ಸಂಸತ್ತು ಮತ್ತು ಹೆಚ್ಚುವರಿಯಾಗಿ ರಾಷ್ವೀಯ ಸಂಸತ್ತಿನಲ್ಲಿ ಮತಕೇಂದ್ರಗಳನ್ನು ಸ್ಥಾಪಿಸಿದೆ ಅಧಿಕಾರದ ಅವಧಿ ಪೂರ್ಣಗೊಳಿಸುತ್ತಿರುವ ಅಧ್ಯಕ್ಷ ಮನ್ನೂನ್ ಹುಸೇನ್ ಅವರ ಸೇವಾವಾಧಿ ಶನಿವಾರಕ್ಕೆ ಅಂತ್ಯವಾಗಲಿದೆ ಮತ್ತೆ ಐದು ವರ್ಷಕ್ಕೆ ಅಧ್ಯಕ್ಷರಾಗಲು ಹುಸೇನ್ ನಿರಾಕರಿಸಿದ್ದಾರೆ ಅಲ್ವಿ ಹೊರತಾಗಿ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿಯ ಚೌಧರಿ ಐಟ್ಟಾಜ್ ಅಸನ್ ಮತ್ತು ಜಮಿಯತ್ ಇ ಉಲೆಮಾ ಮುಖ್ಚಸ್ಥ ಮೌಲಾನಾ ಫಜಲ್ ಉರ್ ರೆಹ್ಮಾನ್ ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿದ್ದಾರೆ ಪ್ರಾಂತೀಯ ಮತ್ತು ರಾಷ್ಟೀಯ ಸಂಸತ್ತಿನಲ್ಲಿ ಗೌಷ್ಠ ಮತದಾನದ ಮೂಲಕ ಪಾಕಿಸ್ತಾನದ ರಾಷ್ಟಾಧ್ಯಕ್ಷರ ಆಯ್ಕೆ ನಡೆಯಲಿದೆ